ಶಿವಳ್ಳಿ ನಿಧನ ಗಣ್ಯರ ಸಂತಾಪ ರಾಜ್ಯಾದ್ಯಂತ ಶೋಕಾಚರಣೆ

ವಾರ್ತೆಗಳ ವಿವರ ಪೌರಾಡಳಿತ ಖಾತೆ ಸಚಿವ ಸಿ

ಶಿವಳ್ಳಯವರು ತೀವ್ರ ಹೃದಯಾಘಾತದಿಂದ ಮೃತಪಟ್ಟದ್ದಾರೆ

ಸರ್ಕಾರ ಮೃತರ ಗೌರವಾರ್ಥ ನಾಳೆಯವರೆಗೆ ರಾಜ್ಯಾದ್ಯಂತ ಶೋಕಾಚರಣೆ ಫೋಷಿಸಿದೆ ಈ ಅವಧಿಯಲ್ಲಿ ಯಾವುದೇ ಅಧಿಕೃತ ಮನರಂಜನಾ ಕಾರ್ಯತ್ರಮಗಳು ಇರುವುದಿಲ್ಲ ಹಾಗೂ ನಿಯತವಾಗಿ ರಾಷ್ಷದ್ವಜ ಹಾರಿಸಲ್ಪಡುವ ಸರ್ಕಾರದ ಎಲ್ಲಾ ಕೆಟ್ಟಡಗಳ ಮೇಲೆ ರಾಷ್ಸದ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಪ್ರಸ್ತುತ ನಡೆಯುತ್ತಿರುವ ಎಸ್ ಎಸ್ ಎಲ್

ಪರೀಕ್ಷಾ ಕೇಂದ್ರಗಳು ಹಾಗೂ ಪರೀಕ್ಷಾ ಅಧಿಕಾರಿಸಬ್ಲಂದಿ ಹೊರತುಪಡಿಸಿ ಧಾರವಾಡ ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಚೇರಿಗಳು ಮತ್ತು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿದೆ ನಿನ್ನೆ ನಿಧನರಾದ ಪೌರಾಡಳಿತ ಸಚಿವ ಸಿ

ಶಿವಳ್ಳಿಯವರ ಪಾರ್ಥಿವ ಶರೀರವನ್ನು ಕುಂದಗೋಳದ ಶ್ರೀ ಶಿವಾನಂದ ಮಠದ ಪ್ರೌಢಶಾಲೆ ಆವರಣ ಹಾಗೂ ಸ್ವಗ್ರಾಮ ಯರಗುಪ್ಪಿಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಇರಿಸಲಾಗಿದ್ದು ಇಂದು ಮಧ್ಯಾಷ್ನದ ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ತಿಯೆ ಜರುಗಲಿದೆ ಸಚಿವ ತಿವಳ್ಳ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿ ತಿವಳ್ಳಿ ಅವರು ಸಮಾಜಮುಖಿ ಕಾರ್ಯಗಳಿಂದಾಗಿ ಸ್ವರಣೀಯರು ಅವರ ಆತ್ಮಕ್ಷೆ ಶಾಂತಿ ಸಿಗಲಿ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಹುಲ್ ಗಾಂಧಿಯವರೂ ಸಂತಾಪ ಸೂಚಿಸಿದ್ದಾರೆ

ಶಿವಳ್ಳ ಅವರ ನಿಧನ ತೀವ್ರ ಆಘಾತವನ್ನು ತಂದಿದೆ ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ ಧಾರವಾಡದ ಕಟ್ಟಡ ದುರಂತ ಸ್ಥಳದಲ್ಲಿ ಕಳೆದ ಮೂರು ದಿನಗಳಿಂದ ಉಪ್ಯತರಿದ್ದು ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದ ಶಿವಳ್ಳ ಅವರು ಇನ್ನಿಲ್ಲ ಎನ್ನುವುದನ್ನು ನಂಬಲಾಗುತ್ತಿಲ್ಲ ಇದೇ ಸಂದರ್ಭದಲ್ಲಿ ಅವರನ್ನು ಭೇಟಯಾಗಿ ರಕ್ಷಣಾ ಕಾರ್ಯಾಚರಣೆ ಕುರಿತು ಚರ್ಚಿಸಿದ್ದೆ ಎಂದು ಮುಖ್ಯಮಂತ್ರಿ ದಿಗ್ಗಮೆ ವ್ಯಕ್ತಪಡಿಸಿದ್ದಾರೆ ಕುಂದಗೋಳ ಕ್ಷೇತ್ರದಿಂದ ಮೂರು ಬಾರಿ ಆಯ್ಲೆಯಾಗಿದ್ದ ಶಿವಳ್ಳಯವರು ಜನಾನುರಾಗಿಗಳಾಗಿದ್ದರು ಅವರ ಸಮಾಜಮುಖಿ ಕೆಲಸ ಅವರಿಗೆ ಹೆಸರು ತಂದಿತ್ತು ಅವರ ಕುಟುಂಬ ವರ್ಗಕ್ಕೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತನು ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಮುಖ್ಖಮಂತ್ರಿ ಕುಮಾರಸ್ವಾಮಿ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಚಿವ ಸಿ

ಶಿವಳ್ಳಿ ಅವರ ನಿಧನಕ್ಕೆ ಜಲ ಸಂಪನ್ನೂಲ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಡಿ

ಶಿವಕುಮಾರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರು ಬರೀ ಸಹದ್ಯೋಗಿ ಮಾತ್ರವಷ್ಷೇ ಆಗಿರಲಿಲ್ಲ

ಶಿವಲ್ಲ ಅವರು ಇನ್ನಿಲ್ಲ ಎಂಬುದನ್ನು ನಂಬಲು ಆಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಪೌರಾಡಳಿತ ಸಚಿವ ಸಿ

ಶಿವಳ್ಳಿ ಅವರ ನಿಧನಕ್ಕೆ ರಾಜ್ಯ ಬಿಜೆಪಿ ಅಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ತೀವ್ರ ದಿಗ್ನಮೆ ವ್ವಕ್ತಪಡಿಸಿದ್ದಾರೆ ಮೃತರ ಆತ್ಮಕ್ಷೆ ಶಾಂತಿ ಕೋರಿರುವ ಅವರು ಮೃತರ ಕುಟುಂಬಕ್ಕೆ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಎಂ

ಮನಗೂಳಿ ಸಚಿವ ಆರ್

ದೇಶಪಾಂಡೆ ಸಂಸದ ಪ್ರಲ್ನಾದ ಜೋತಿ ಸೇರಿದಂತೆ ಅನೇಕ ಗಣ್ಯರು ಸಚಿವ ಶಿವಳ್ಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಈ ನಡುವೆ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದ ಮೂವರನ್ನು ರಕ್ಷಿಸಲಾಗಿದೆ ದಂಪತಿಗಳಾದ ದಿಲೀಪ್ ಸಂಗೀತಾ ಹಾಗೂ ಮತ್ತೊಬ್ಬ ವ್ವಕ್ತಿ ಸೋಮು ಎಂಬುವವರನ್ನು ಸುರಕ್ಷಿತವಾಗಿ ಹೊರಗೆ ಕರತರಲಾಗಿದೆ ಎಂದು ಅಗ್ನಿಶಾಮಕ ದಳದ ಪೊಲೀಸ್ ಮಹಾನಿರ್ದೇಶಕ ಎಂ

ರೆಡ್ಡಿ ತಿಳಿಸಿದ್ದಾರೆ

ಡಿ ಆರ್ ಎಫ್ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಇತರೆ ರಕ್ಷಣಾ ಸಿಬ್ಬಂದಿ ಅವಶೇಷಗಳ ಅಡಿ ಸಿಲುಕಿರುವ ಇನ್ನೂ ಹಲವರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಡಾ ರಾಜಕುಮಾರ ಖತ್ರಿ ನಿನ್ನೆ ಕಟ್ಟಡ ಕುಸಿತ ದುರ್ಘಟನಾ ಸ್ಥಳಕ್ಕೆ ಹಾಗೂ ಗಾಯಾಳುಗಳು ದಾಖಲಾಗಿರುವ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳನ್ನು ಪರಿತೀಲಿಸಿದರು ನಂತರ ಮಾಧ್ವಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಆಕಸ್ಟಿಕವಾಗಿ ಆಗಿರುವ ಈ ದುರ್ಘಟನೆಗೆ ಸಕಾಲದಲ್ಲಿ ಜಿಲ್ಲಾಡಳಿತ ಸ್ಪಂದಿಸಿ ಅನೇಕ ಜನರ ಜೀವ ಕಾಪಾಡಿದೆ ಮತ್ತು ಸರ್ಕಾರವೂ ತಕ್ಷಣ ಘಟನಾ ಸ್ಥಳಕ್ಕೆ ಎನ್ ಡಿ ಆರ್ ಎಫ್

ಡಿ ಆರ್ ಎಫ್ ಮತ್ತು ತಜ್ವರನ್ನು ಕಳಿಸುವ ಮೂಲಕ ತಕ್ಷಣ ಅಗತ್ಯ ಕ್ರಮವಹಿಸಿದೆ ಎಂದು ಅವರು ಹೇಳಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ದೇಶದ ಸೇನಾ ಪಡೆಗಳ ಫನತೆಗೆ ಧಕ್ಷೆ ಉಂಟು ಮಾಡುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಸೇನಾ ಕಾರ್ಯಾಚರಣೆ ಪ್ರತ್ನಿಸಿರುವ ಕಾಂಗ್ರೆಸ್ ಸಲಹೆಗಾರ ಸ್ಥಾಮ್ ಪಿತ್ರೋಡಾ ಅವರ ಹೇಳಕೆಗೆ ಟ್ವಿಟರ್ನಲ್ಲಿ ಆಕ್ಷೇಪಿಸಿರುವ ಪ್ರಧಾನಿ ಭಯೋತ್ಪಾದನೆ ಬೆಂಬಲಿಸುವವರು ಮತ್ತು ದೇಶದ ಸಶಸ್ತ ಪಡೆಗಳ ಸಾಮರ್ಥ್ಯ ಪ್ರತ್ನಿಸುವವರಿಗೆ ಕಾಂಗ್ರೆಸ್ ಪಕ್ಷ ಸ್ವಾಭಾವಿಕವಾಗಿ ನೆಲೆಯಾಗಿದೆ ಕಾಂಗ್ರೆಸ್ನ ಹೇಳಕೆಗಳು ಕಾಶ್ಮೀರಕ್ಕಾಗಿ ತ್ಯಾಗ ಮತ್ತು ಬಲಿದಾನ ಮಾಡಿದ ಯೋಧರಿಗೆ ಅವಮಾನಕಾರಿ ಹಾಗೂ ಹುತಾತ್ತ ಕುಟುಂಬಗಳಿಗೆ ಅಪಮಾನಕಾರಿಯಾಗಿವೆ ಎಂದು ಟ್ವಿಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಿ ಎಸ್

ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಕಾಂಗ್ರೆಸ್ ಸೋಲುವ ಭೀತಿಯಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಿದೆ ಎಂದಿದ್ದಾರೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ ಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಮಾಡಿರುವ ಆರೋಪ ನಕಲಿ ಮತ್ತು ಸುಳ್ಳು ದಾಖಲೆ ಕುರಿತದ್ದಾಗಿದೆ ಈಗಾಗಲೇ ಆದಾಯ ತೆರಿಗೆ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿದ್ದು ನಕಲಿ ಪ್ರತಿಯಲ್ಲಿರುವ ಕೈಬರಪ ಮತ್ತು ಸಹಿ ನಕಲಿ ಎಂಬುದನ್ನು ಗ್ರಹಿಸಿದ್ದಾರೆ ಎಂದು ತಿಳಿಸಿದರು

ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಶ್ರಜ್ನಲ್ ರೇವಣ್ಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಮೇದುವಾರರು ತಮ್ನ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೂವರು ಪಕ್ಷೇತರರು ಸೇರಿ ನಾಲ್ವರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ

ರಾಜೀಂದ್ರ ಹೇಳಿದ್ದಾರೆ

ಪಾಟೀಲ ಸೂಚನೆ ನೀಡಿದ್ದಾರೆ ವಿಜಯಪುರದಲ್ಲಿ ವಿಕಲಾಂಗಚೇತನ ಮತದಾರರಿಗಾಗಿ ವಿವಿಧ ಮತಗಟ್ಟೆಗಳಲ್ಲಿ ಕಲ್ಪಿಸಲಾಗುವ ಸೌಕರ್ಯಗಳು ಹಾಗೂ ವಿಕಲಾಂಗಚೇತನರಿಗೆ ನೆರವಾಗುವ ಕ್ರಮಗಳ ಕುರಿತು ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನ್ಯಾಯಸಮ್ನತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಜಿಲ್ಲಾಡಳಿತ ಅಗತ್ತ ಏರ್ಪಾಡು ಮಾಡಿಕೊಂಡಿರುವುದಾಗಿ ಜೆಲ್ಲಾ ಚುನಾವಣಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ